ಇತಿಹಾಸದಲ್ಲೊಂದು ಕರಾಳ ಅಧ್ಯಾಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿಕೆ

ಹೂಡಿಕೆ ಬ್ಯಾಂಕ್ನ ಮೂರನೇ ವಾರ್ಷಿಕ ಸಮಾವೇಶಕ್ಕೆ ಚಾಲನೆ ಭಾರತ ಅತ್ಯಂತ ಹೂಡಿಕೆಸ್ನೇಹಿ ದೇಶವೆಂದು ಬಣ್ಣನೆ ಸೆಷಲ್ಸ್ ರಾಷ್ವಾಧ್ಯಕ್ಷರಿಗೆ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರಿಂದ ಎರಡನೆಯ

ಅವರ ಈ ಎಲ್ಲ ಮಾನದಂಡಗಳು ಭಾರತದಲ್ಲಿ ಸುಸ್ವಿತಿಯಲ್ಲಿದ್ದು ಭಾರತ ಹೂಡಿಕೆದಾರರ ಭರವಸೆಯ ತಾಣವಾಗಿದೆ ಎಂದರು

ಮೂಲಸೌಕರ್ಯಕ್ಕಾಗಿ ಹಣಕಾಸು ಸಂಗ್ರಹ ನಾವಿನ್ಯತೆ ಮತ್ತು ಸಹಭಾಗಿತ್ವ ಎನ್ನುವ ಧ್ಯೇಯವಾಕ್ಯದೊಂದಿಗೆ ಇಂದು ಸಮಾವೇಶ ಆರಂಭಗೊಂಡಿದೆ

ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತನಾಡಿ ತುರ್ತು ಪರಿಸ್ದಿತಿ ಭಾರತದ ಭವ್ಯ ಇತಿಹಾಸದಲ್ಲಿ ಒಂದು ದುಸ್ವಪ್ನದಂತಹ ಅಧ್ಯಾಯವಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ದೆಯನ್ನು ಬುದಮೇಲು ಮಾಡಿದ್ದ ಆ ಸಂದರ್ಭದ ಭೀಕರತೆಯನ್ನು ಇಂದಿನ ಪೀಳಿಗೆಗೆ ಮನವರಿಕೆ ಮಾಡುವ ಮೂಲಕ ಇನ್ನೆಂದಿಗೂ ಅಂತೆಹ ಪರಿಸ್ಥಿತಿ ಮರುಕಳಿಸದಂತೆ ಎಚ್ಚರವಹಿಸುವ ಉದ್ದೇಶದಿಂದ ಬಿಜೆಪಿ ಇಂದಿನ ದಿನವನ್ನು ಕರಾಳ ದಿನವೆಂದು ಆಚರಿಸುತ್ತಿದೆ ಎಂದರು ತುರ್ತು ಪರಿಸ್ದಿತಿ ಪ್ರಜಾಪ್ರಭುತ್ವಕ್ಕೆ ಕಾಂಗ್ರೆಸ್ ಸರ್ಕಾರ ಉಂಟುಮಾಡಿದ್ದ ದೊದ್ದ ಆಘಾತವಾಗಿತ್ತು ಹಲವು ಹಿರಿಯ ನಾಯಕರ ಕಳಕಳಿಯಿಂದಾಗಿ ದೇಶವನ್ನು ರಕ್ಷಿಸಲಾಯಿತು ಎಂದು ಪ್ರಧಾನಮಂತ್ರಿ ಹೇಳಿದರು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಇಂದು ದೆಹಲಿಯಲ್ಲಿ ಸೆಶೆಲ್ಸ್ನ ರಾಷ್ಟಾಧ್ಯಕ್ಷ ಡ್ಯಾನಿ ಆಂಟೋನಿ ರೋಲನ್ ಫೌರೆ ಅವರಿಗೆ ಎರಡನೆಯ ಡೋರ್ನಿಯರ್ ಯುದ್ದ ವಿಮಾನದ ಚಾವಿಯನ್ನು ಹಸ್ತಾಂತರಿಸಿದರು

ಉಭಯ ದೇಶಗಳಿಗೂ ಸಮೀಪವಿರುವ ಸಾಗರ ವಲಯದ ಸುಸ್ಲಿರ ಅಭಿವ್ಬದ್ದಿಗೆ ಶ್ರಮಿಸಲು ಎರಡೂ ಸರ್ಕಾರಗಳು ಬದ್ದವಾಗಿವೆ ಎಂದರು ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೈದರಾಬಾದ್ ಹೌಸ್ನಲ್ಲಿ ಅಧ್ಯಕ್ಷ ಫೌರೆ ಅವರಿಗೆ ಈ ವಿಮಾನದ ಪ್ರತಿಕ್ವತಿಯನ್ನು ಸಾಂಕೇತಿಕವಾಗಿ ಹಸ್ತಾಂತರಿಸಿದ್ದರು ಸೆಶೆಲ್ಸ್ ದೇಶದೊಂದಿಗಿನ ರಕ್ಷಣಾ ಬಾಂಧವ್ಯಗಳನ್ನು ಇನ್ನಷ್ಟು ಬಲಪಡಿಸಿಕೊಳ್ಳುವ ಉದ್ದೇಶದಿಂದ ಈ ಕ್ರಮವನ್ನು ಕ್ಯೆಗೊಳ್ಳಲಾಗಿದೆ

ದ್ವೀಪ ದೇಶದ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಭಾರತ ಸರ್ಕಾರದ ಬದ್ದತೆಯನ್ನು ಪುನರುಚ್ಚರಿಸುವಲ್ಲಿ ಇದು ಮಹತ್ಯದ ಹೆಜ್ಜೆಯಾಗಿದೆ ಇದಕ್ಕೂ ಮುನ್ನ ಭಾರತ ಸರ್ಕಾರ ಸೆಷಲ್ಪ್ ಕರಾವಳಿ ಕಾವಲುಪಡೆಗೆ ಒಂದು ಅತಿ ವೇಗದ ಕಾವಲು ಹೆಡಗು ಒಂದು ಡೋರ್ನಿಯರ್ ಯುದ್ದ ವಿಮಾನ ಮತ್ತು ಎರಡು ಹೆಲಿಕಾಪ್ಸರ್ಗಳನ್ನು ಉಡುಗೊರೆಯಾಗಿ ನೀಡಿದೆ

ಅಸಂಪ್ಲನ್ ದ್ಯೀಪ ಪ್ರದೇಶದಲ್ಲಿ ನೌಕಾ ನೆಲೆಯ ಅಭಿವ್ವದ್ದಿಗೆ ಒಟ್ಟಿಗೆ ಕಾರ್ಯನಿರ್ವಹಿಸಲು ಉಭಯ ದೇಶಗಳು ಒಪ್ಪಿಕೊಂಡಿವೆ ದೇಶದಲ್ಲಿ ಹೇರಲಾಗಿದ್ದ ತುರ್ತು ಪರಿಸ್ಥಿತಿಯನ್ನು ಜನ ಕಪ್ಪು ದಿನವಾಗಿ ಸ್ಟರಿಸಿಕೊಳ್ಳುತ್ತಿದ್ದು ಆ ಸಂದರ್ಭದಲ್ಲಿ ಪ್ರತಿಯೊಂದು ಸಂಸ್ಥೆಯ ಕಾರ್ಯಚಟುವಟಿಕೆಯನ್ನು ಸ್ಥಗಿತಗೊಳಿಸಲಾಗಿತ್ತು ವ್ಯವಸ್ಲೆಯಲ್ಲಿ ಭೀತಿ ಸ್ಪಡ್ಚಿಸಲಾಗಿತ್ತು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಈ ಕುರಿತು ಇಂದು ಸರಣಿ ಟ್ವೀಟ್ಗಳನ್ನು ಮಾಡಿರುವ ಅವರು ಆ ಸಂದರ್ಭದಲ್ಲಿ ಅಧಿಕಾರ ದಾಹಕ್ಕಾಗಿ ಜನತೆಯನ್ನಷ್ಲೇ ಅಲ್ಲದೇ ಜನರ ಭಾವನೆಗಳು ಮತ್ತು ಸ್ವಾತಂತ್ರ್ಯವನ್ನು ಸಹ ಒತ್ತೆಯಾಳಾಗಿರಿಸಿಕೊಳ್ಳಲಾಗಿತ್ತು ಆಗಿನ ನಿರಂಕುಶ ಆಡಳಿತ ಮತ್ತು ಸ್ವಾತಂತ್ರ್ ಹರಣದ ವಿರುದ್ದ ದಿಟ್ಟವಾಗಿ ಹೋರಾಟ ಮಾಡಿದ ಪುರುಷರು ಮತ್ತು ಮಹಿಳೆಯರು ಅಭಿನಂದನಾರ್ಹರು ಎಂದರು ಯಾವುದೇ ಶಕ್ತಿಗಳು ಸಂವಿಧಾನದ ಮೂಲ ತತ್ಸಗಳನ್ನು ಅಲುಗಾದಿಸಲು ಸಾಧ್ಯವಿಲ್ಲ ಜನತೆ ದೇಶದ ಸಂವಿಧಾನವನ್ನು ಬಲಗೊಳಿಸಲು ಹೋರಾಟ ಮಾಡಬೇಕೆಂದು ಪ್ರಧಾನಮಂತ್ರಿ ಅವರು ಕರೆ ನೀಡಿದ್ದಾರೆ ನಲವತ್ಮೂರು ವರ್ಷಗಳ ಹಿಂದೆ ಆಗಿನ ಪ್ರಧಾನಿ ದಿವಂಗತ ಇಂದಿರಾಗಾಂಧಿ ದೇಶದಲ್ಲಿ ಜಾರಿಗೊಳಿಸಲಾಗಿದ್ದ ತುರ್ತು ಪರಿಸ್ಥಿತಿಯ ವಿರುದ್ದ ಬಿಜೆಪಿ ಇಂದು ದೇಶಾದ್ಯಂತ ಕಪ್ಪು ದಿನವನ್ನಾಗಿ ಆಚರಿಸುತ್ತಿದೆ ಬಿಜೆಪಿ ಹಿರಿಯ ನಾಯಕರು ಕೇಂದ್ರ ಸಚಿವರು ವಿವಿಧೆಡೆ ಸುದ್ದಿಗೋಷ್ಠಿಗಳನ್ನು ನಡೆಸುವ ಜತೆಗೆ ವಿಚಾರ ಸಂಕಿರಣಗಳನ್ನು ಸಹ ಆಯೋಜಿಸುತ್ತಿದ್ದಾರೆ

ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಿರುವ ವಿಚಾರ ನವ ಪೀಳಿಗೆಗೆ ತಿಳಿಯಬೇಕಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು

ಉದ್ಯೋಗಿಗಳ ಭವಿಷ್ಯನಿಧಿ ಸಂಘಟನೆಯ ವೇತನ ಪಟ್ಟಿಯ ಮಾಹಿತಿಯಂತೆ ಹೊಸ ಉದ್ಯೋಗಗಳು ಸೃಷ್ಟಿಯಾಗಿವೆ ಎಂದು ಹೇಳಿಕೆಯಲ್ಲಿ ತಿಳಿಸಿದೆ

ಇಂದು ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಮಾದಕವಸ್ತು ಸಾಗಾಟ ನಿಯಂತ್ರಣ ದಿನವನ್ನು ವಿಶ್ವದೆಲ್ಲೆಡೆ ಆಚರಿಸಲಾಗುತ್ತಿದೆ ಮಾದಕವಸ್ತುಗಳ ಸೇವನೆಯಿಂದ ಎದುರಾಗುವ ಬೃಹತ್ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂದಿಸಲು ಈ ದಿನವನ್ನು ಆಚರಿಸಲಾಗುವುದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ದೆಹಲಿಯಲ್ಲಿಂದು ಬೆಳಗ್ಗೆ ನಡೆದ ಕಾರ್ಯಕ್ರಮವೊಂದರಲ್ಲಿ ಮದ್ಯ ಮತ್ತು ಮಾದಕವ್ಯಸನ ನಿಯಂತ್ರಣ ಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸಿರುವವರಿಗೆ ನಾಲ್ಕನೆಯ ರಾಷ್ಟೀಯ ಪ್ರಶಸ್ತಿಗಳನ್ನು ವಿತರಿಸಿ ಗೌರವಿಸಿದರು ಈ ವ್ಯಸನಗಳಿಂದ ಸಮಾಜಕ್ಕೆ ಆಗುವ ಭಾರೀ ಹಾನಿಯನ್ನು ತಪ್ಪಿಸಲು ಕೊಡುಗೆ ನೀಡಿದ ವ್ಯಕ್ತಿಗಳು ಮತ್ತು ಸಂಘ ಸಂಸ್ಥೆಗಳಿಗೆ ಕಳೆದ ಳ ವರ್ಷಗಳಿಂದ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ ಸಂಯುಕ್ತ ಅರಬ್ ಒಕ್ಕೂಟದ ವಿದೇಶಾಂಗ ವ್ಯವಹಾರಗಳ ಸಚಿವ ಶೇಕ್ ಅಬ್ದುಲ್ಲಾ ಬಿನ್ ಜಯದ್ ಅಲ್ ನೆಯನ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ನಿನ್ನೆ ಭೇಟಿ ಮಾದಿ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ ಕುರಿತು ಸಮಾಲೋಚನೆ ನಡೆಸಿದರು

ಪಾಕಿಸ್ತಾನ ಎಷ್ಸೇ ಬಡಾಯಿ ಕೊಚ್ಚಿಕೊಂಡರೂ ಜಮ್ಮು ಮತ್ತು ಕಾಶ್ಮೀರ ಭಾರತದ ಅವಿಭಾಜ್ಯಅಂಗ ಎನ್ನುವ ವಾಸ್ತವಾಂಶ ಬದಲಾಗಲು ಸಾಧ್ಯವಿಲ್ಲವೆಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ ನಿನ್ನೆ ವಿಶ್ವಸಂಸ್ಥೆಯ ಪ್ರಧಾನ ಸಭೆಯಲ್ಲಿ ನಡೆದ ಚರ್ಚಾ ಗೋಷ್ಣಿಯಲ್ಲಿ ಪಾಕಿಸ್ತಾನದ ರಾಯಭಾರಿ ಮಲೀಲಾ ಲೋದಿ ಪ್ರಸ್ತಾಪಿಸಿದ ವಿಷಯಗಳಿಗೆ ಭಾರತದ ಈ ಸ್ವಯಂ ಪ್ರತಿಕ್ರಿಯೆ ವ್ಯಕ್ತವಾಗಿದೆ

ಈ ಹಿಂದೆಯೂ ವಿಶ್ವಸಂಸ್ದೆಯಲ್ಲಿ ಕಾಶ್ಮೀರ ವಿಷಯವನ್ನು ಪಾಕಿಸ್ತಾನ ಪ್ರಸ್ತಾಪಿಸಲು ಯತ್ತಿಸಿದ ಇಂತಹ ಉದಾಹರಣೆಗಳು ವಿಫಲವಾಗಿವೆ ಮತ್ತು ಜಾಗತಿಕ ವೇದಿಕೆಯಲ್ಲಿ ಆ ಪ್ರಯತ್ನಗಳಿಗೆ ಯಾವುದೇ ಸ್ವಂದನೆ ವ್ಯಕ್ತವಾಗಿಲ್ಲ ಎಂದು ಭಾರತದ ಪ್ರತಿಕ್ರಿಯೆಯಲ್ಲಿ ಸ್ಪ ಷ್ಪ ಪದಿಸಲಾಗಿದೆ

ರಾಂಪುರಹಟ್ನಲ್ಲಿ ಮದುವೆ ಸಮಾರಂಭವೊಂದರಲ್ಲಿ ಪಾಲ್ಗೊಂಡು ನಂತರ ಮಾಲ್ಡಾಕ್ಕೆ ತೆರಳುತ್ತಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿ ಒಂದೇ ಕುಟುಂಬದ ನಾಲ್ವರು ಮೃತಪಟ್ಟಿದ್ದಾರೆ ಅಪಘಾತದ ನಂತರ ಡಂಪರ್ ಚಾಲಕ ತಲೆಮರೆಸಿಕೊಂಡಿದ್ದಾನೆ ಎಂದು ಹೇಳಲಾಗಿದೆ

ಬೊಕಾರೊ ಜಿಲ್ಲೆಯ ಒಂದು ಹಳ್ಳಲಿಯಲ್ಲಿ ಮಳೆ ಮತ್ತು ಚಂಡಮಾರುತದ ಸಮಯದಲ್ಲಿ ಒಂದು ಮನೆಯಲ್ಲಿ ಆಶ್ರಯ ಪಡೆದಾಗ ಆ ಮನೆಗೆ ಮಿಂಚು ಅಪ್ಪಳಿಸಿ ನಾಲ್ಕು ಯುವಕರು ಸಾವಿಗೀಡಾಗಿದ್ದಾರೆ

ಫೀಪಾ ವಿಶ್ಲಕಪ್ ಫುಟ್ಟಾಲ್ ಟೂರ್ನಿಯಲ್ಲಿಂದು ನಾಲ್ಕು ಪಂದ್ಯಗಳು ನಡೆಯಲಿವೆ